ರಾಜಸ್ತಾನ ಮತ್ತು ತೆಲಂಗಾಣದಲ್ಲಿ ಶುಕ್ರವಾರ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ವಿವಿಧ ಪಕ್ಷಗಳಿಂದ ಬಿರುಸಿನ ಪ್ರಚಾರ

ವಿಶ್ವದ ವಿವಿಧ ಭಾಗಗಳಿಂದ ವೈದ್ಯಕೀಯ ಚಿಕಿತ್ಸೆ ಉದ್ದೇಶದ ಪ್ರವಾಸಿಗರನ್ನು ಆಕರ್ಷಿಸಲು ಸರ್ಕಾರದಿಂದ ಸಮಗ್ರ ಕಾರ್ಯತಂತ್ರ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು

ಭುವನೇತ್ವರದಲ್ಲಿ ನಡೆಯುತ್ತಿರುವ ಪುರುಷರ ವಿಶ್ವಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ ದೆಲ್ಲಿಯಂ ನಡುವಿನ ಪಂದ್ಯ ಪ್ರಗತಿಯಲ್ಲಿ

ರಾಜಸ್ತಾನದಲ್ಲಿ ಪ್ರಮುಖ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ಅನೇಕ ಕೇಂದ್ರೀಯ ನಾಯಕರನ್ನು ನಿಯೋಜಿಸಿದ್ದವು ಬಿಕನೆರ್ನಲ್ಲಿ ವಿದೇಶಾಂಗ ಸಚಿವೆ ಸುಷ್ನಾ ಸ್ವರಾಜ್ ಸುದ್ದಿಗೋಷ್ಠಿ ಉದ್ದೇಶಿಸಿ ಅಭಿವೃದ್ದಿಯೇ ಬಿಜೆಪಿಯ ಕಾರ್ಯಸೂಚಿಯಾಗಿದೆ ಎಂದು ಹೇಳಿದ್ದಾರೆ

ತೆಲಂಗಾಣದಲ್ಲೂ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ರಾಜ್ಜದ ವಿವಿಧ ಭಾಗಗಳಲ್ಲಿ ಪ್ರಚಾರ ನಡೆಸುತ್ತಿದ್ದಾರೆ ಮತದಾರರ ಮೇಲೆ ಹೆಚ್ಚು ಪ್ರಭಾವ ಬೀರಲು ರೋಡ್ ಶೋಗಳು ಸಾರ್ವಜನಿಕ ಸಭೆಗಳು ಚುನಾವಣಾ ರ್ಕಾಲಿಗಳಲ್ಲಿ ತೊಡಗಿದ್ದಾರೆ

ನಾಳೆ ಹೈದರಾಬಾದ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಚುನಾವಣಾ ಪ್ರಚಾರ ನಿಗದಿಯಾಗಿರುವ ನಡುವೆಯೇ ಇಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಹಾಗೂ ಪಕ್ಷದ ಹಿರಿಯ ನಾಯಕರಾದ ನಿತಿನ್ ಗಡ್ಡರಿ ಯೋಗಿ ಆದಿತ್ಯ ನಾಥ್ ವಿವಿಧೆಡೆ ಬಿರುಸಿನ ಪ್ರಚಾರ ನಡೆಸಿದರು

ಆರ್ ಎಸ್ ಚಂದ್ರತೇಖರ್ ರಾವ್ ಹೈದರಾಬಾದ್ನ ಪರೇಡ್ ಮೈದಾನದಲ್ಲಿ ಇಂದು ಸಂಜೆ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಇದಕ್ಕೂ ಮುನ್ನಾ ಅವರು ನಗೂರ್ಕರ್ನೂಲ್ ಚೆವೆಲ್ಲಾ ಮತ್ತು ಪತನ್ಚರು ಕ್ಸೇತ್ರಗಳಲ್ಲಿ ರೋಡ್ ಶೋ ನಡೆಸಿದರು ಎಐಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಹೈದರಾಬಾದ್ ನಗರದಲ್ಲಿ ಮನೆ ಮನೆಗೆ ತೆರಳಿ ಪಕ್ಷದ ಅಭ್ವರ್ಥಿಗಳ ಪರವಾಗಿ ಮತಯಾಚಿಸಿದರು ಉಪ್ಪಲ್ನಲ್ಲಿ ರೋಡ್ ಶೋ ನಡೆಸಿದ ನಿತಿನ್ ಗಡ್ಡರಿ ಕೇಂದ್ರದಲ್ಲಿನ ಎನ್ಡಿಎ ಸರ್ಕಾರದ ಅಭಿವೃದ್ದಿ ಯೋಜನೆಗಳನ್ನು ಪ್ರಸ್ತಾಪಿಸಿದರು ಬಿಜೆಪಿ ಕೈಗೆತ್ತಿಕೊಂಡ ಕ್ರಮಗಳಿಂದ ಗ್ರಾಮೀಣ ಸಂಪರ್ಕ ಆಗಾಧವಾಗಿ ಹೆಚ್ಲಾಗಿದೆ ಎಂದರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಸುನಿಲ್ ಅರೋರ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ

ಹಿರಿಯ ಐಎಎಸ್ ಅಧಿಕಾರಿಯಾಗಿರುವ ಸುನಿಲ್ ಅರೋರ ಅವರು ಭಾರತೀಯ ನಾಗರಿಕ ವಿಮಾನ ಇಲಾಖೆಯ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ವಾರ್ತಾ ಮತ್ತು ಶ್ರಸಾರ ಇಲಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು

ಒಪ್ಪಂದಕ್ಷೆ ಇತರ ದೇಶಗಳು ಬೆಂಬಲ ವ್ಹ್ವಪಡಿಸಿದ್ದರೆ ಪ್ಹಾರೀಸ್ ಒಡಂಬಡಿಕೆಯಿಂದ ಹಿಂದೆ ಸರಿಯುವ ತನ್ನ ನಿರ್ಧಾರವನ್ನು ಅಮೆರಿಕ ಪುನರುಚ್ಚರಿಸಿದೆ

ಡಿಜೆಟಲ್ ಉದ್ಲಮ ಬೆಳವಣಿಗೆಯ ಜೊತೆಗೆ ಸಾಮಾಜಿಕ ಜಾಲತಾಣದಿಂದ ಭಯೋತ್ವಾದನ ಚಟುವಟಕೆಗಳಿಗೆ ಕುಮ್ಮಕ್ತು ನೀಡಿ ಶೋಷಣೆ ಮಾಡುವ ಸಂಘಟನೆಗಳ ನಿಗಾಕ್ಕೆ ವಿಶ್ವದ ನಾಯಕರು ಸಮ್ಮತಿಸಿದರು ಎಂದು ವರದಿಯಾಗಿದೆ

ಜಗತ್ತಿನ ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಆರ್ಥಿಕತೆಯ ದೇಶಕ್ಕೆ ಆಗಮಿಸಿ ಅದರ ಶ್ರೀಮಂತ ಇತಿಹಾಸ ಮತ್ತು ವೈವಿದ್ಯತೆಯನ್ನು ತಿಳಿದುಕೊಂಡು ಭಾರತದ ಆತ್ಮೀಯ ಉಪಚಾರವನ್ನು ಅನುಭವಿಸುವಂತೆ ವಿಶ್ವ ನಾಯಕತ್ವಕ್ಕೆ ಮೋದಿ ಆಹ್ವಾನ ನೀಡಿದ್ದಾರೆ ಭಾರತದಲ್ಲಿ ಶಿಶು ಆರೈಕೆ ಸುಧಾರಣೆಯಾಗಿದ್ದು ಶಿಶು ಮರಣ ಪ್ರಮಾಣ ಮತ್ತಷ್ಟು ಕಡಿಮೆಯಾಗಬೇಕಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಕರೆ ನೀಡಿದ್ದಾರೆ

ಕೇಂದ್ರ ಸರ್ಕಾರದ ಉದ್ದೇಶಿತ ಒಂದೂವರೆ ಲಕ್ಷ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಆರೋಗ್ಯ ಸೂಚ್ಯಂಕಗಳ ವೃದ್ಧಿಗೆ ನೆರವಾಗಲಿವೆ ಎಂದು ಹೇಳಿದರು ಮಕ್ಕಳಿಗೆ ಸಂತೋಷದ ಹಾಗೂ ಆರೋಗ್ಕಕರ ಬಾಲ್ಯ ಒದಗಿಸುವುದು ಭಾರತದಂತಹ ಅಭಿವೃದ್ಧಿ ಶೀಲ ದೇಶಗಳಿಗೆ ಅಗತ್ಯವಾಗಿದೆ ಸಾಮಾನ್ಯ ಜನರಿಗೆ ಸುಲಭ ದರದಲ್ಲಿ ಆರೋಗ್ಯ ರಕ್ಷಣೆ ಒದಗಿಸಿಕೊಡಲು ಸರ್ಕಾರದಲ್ಲಿಯೇ ಬಾಸಗಿ ಕ್ಷೇತ್ರ ಕೈ ಜೋಡಿಸಬೇಕಾದ ಅಗತ್ತವಿದೆ ಕಾರ್ಮೋರೇಟ್ ವಲಯ ಕೇವಲ ನಗರ ಪ್ರದೇಶಗಳಿಗೆ ಗಮನ ನೀಡದೇ ಗ್ರಾಮೀಣ ಭಾಗದಲ್ಲೂ ಆರೋಗ್ಯ ರಕ್ಷಣೆ ಸೌಲಭ್ಯಗಳನ್ನು ಒದಗಿಸಬೇಕೆಂದು ವೆಂಕಯ್ಯ ನಾಯ್ದು ಕರೆ ನೀಡಿದ್ದಾರೆ

ಇದರೊಂದಿಗೆ ಎರಡೂ ರಾಷ್ಟಗಳ ನಡುವಿನ ವಾಣಿಜ್ಯ ಸಮರ ಕೊನೆಯಾಗುವ ಸಾಧ್ಯತೆ ಇದೆ

ವಿದೇಶದಿಂದ ಬರುವ ಪ್ರವಾಸಿಗರನ್ನು ವಾಣಿಜ್ವ ದೃಷ್ಠಿಯಿಂದ ನೋಡಬಾರದು ಎಂದು ಎಲ್ಲಾ ಭಾಗಿದಾರರಿಗೆ ಸೂಚಿಸಿರುವ ಸಚಿವರು ವ್ಯೆದ್ಗಕೀಯ ಚಿಕಿತ್ಸೆಗಾಗಿ ಭಾರತಕ್ಕೆ ಲಕ್ಷಾಂತರ ಪ್ರವಾಸಿಗರು ಆಗಮಿಸುತ್ತಾರೆ ಎಂದು ಹೇಳದರು ಈ ಸಮಾವೇಶದಲ್ಲಿ ಅಫ್ರಾನಿಸ್ತಾನ ಬಹ್ರೇನ್ ಬಾಂಗ್ಲಾದೇಶ ಚೀನಾ ಇಂಡೋನೇಷಿಯಾ ಇರಾನ್ ಕೀನಿಯಾ ಮಲಾವಿ ಮಾಲ್ಲೀವ್ಸ್ ಮಾರಿಷಸ್ ಮ್ಲಾನ್ಸಾರ್ ಓಮನ್ ರುವಾಂಡ ಶ್ರೀಲಂಕಾ ತಾಂಜೇನಿಯಾ ಉಗಾಂಡ ಯುಕ್ರೇನ್ ಮತ್ತು ಉಜ್ಲೇಕಿಸ್ತಾನ್ ದೇಶಗಳು ಪಾಲ್ಗೊಂಡಿವೆ

ಮಹಾತ್ನಾ ಗಾಂಧಿ ಹಾಗೂ ದಕ್ಷಿಣ ಆಫ್ರಿಕಾ ನಡುವಣ ನಿಕಟ ಬಾಂಧವ್ಯ ಎಲ್ಲರಿಗೂ ಗೊತ್ತಿರುವ ವಿಚಾರ ಎಂದು ಪ್ರಧಾನಮಂತ್ರಿ ತಮ್ಮ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಅಂದ್ಕೋಯ್ ಮತ್ತು ಕ್ವಾರ್ಗನ್ ಜಿಲ್ಲೆಗಳಲ್ಲಿ ಭದ್ರತಾ ಜೆಕ್ಮೋಸ್ಟ್ಗಳ ಮೇಲೆ ತಾಲಿಬಾನ್ ಉಗ್ರರು ದಾಳಿ ನಡೆಸಿದಾಗ ಪರಸ್ಪರ ಗುಂಡಿನ ಕಾಳಗ ನಡೆದಿದೆ ಎಂದು ಆ ಪ್ರಾಂತ್ಲದ ಸಂಸದ ಅಬ್ಲುಲ್ ಅಹಾದ್ ಅಲ್ಬೆಗ್ ತಿಳಿಸಿದ್ದಾರೆ

ಪಾಕಿಸ್ತಾನ ಗಡಿಯ ಮರುಫ್ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದ್ದು ಸ್ಫೋಟ ಕುರಿತ ವರದಿಗಳನ್ನು ತಾಲಿಬಾನ್ ತಳ್ಳ ಹಾಕಿದೆ